ಶೇಖ್ ಮುಜಿಬರ್ ರೆಹಮಾನ್ ಅವರ ಜನ್ಮ ಶತಮಾನೋತ್ಸವ ಸಂದರ್ಭದಲ್ಲಿ ವೀಡಿಯೋ ಸಂದೇಶ ನೀಡಿರುವ ನರೇಂದ್ರ ಮೋದಿ ಭೂಮಿ ಮತ್ತು ಕಡಲ ಗಡಿಗಳಂತಹ ಸಂಕೀರ್ಣ ಸಮಸ್ಥೆಗಳನ್ನು ಸೌಹಾರ್ದಯುತವಾಗಿ ಬಗೆಹರಿಸಲು ಉಭಯ ದೇಶಗಳು ಸಮರ್ಥವಾಗಿವೆ ಎಂದಿದ್ದಾರೆ ಬಾಂಗ್ಲಾದೇಶ ದಕ್ಷಿಣ ಏಷ್ಠಾದಲ್ಲಿ ಅತಿದೊಡ್ಡ ವ್ಯಾಪಾರ ಪಾಲುದಾರ ದೇಶ ಮಾತ್ರವಲ್ಲದೆ ಅಭಿವೃದ್ಧಿ ಪಾಲುದಾರ ರಾಷ್ಟವಾಗಿದೆ ಎಂದು ಹೇಳಿದ್ದಾರೆ ಭಾರತದಲ್ಲಿ ಉತ್ಪತ್ತಿಯಾಗುತ್ತಿರುವ ವಿದ್ಯುತ್ ಬಾಂಗ್ಲಾದೇಶದಲ್ಲಿ ಲಕ್ಷಾಂತರ ಮನೆಗಳು ಹಾಗೂ ಕಾರ್ಖಾನೆಗಳನ್ನು ಬೆಳಗಿಸುತ್ತಿವೆ ಕಳೆದ ಆರು ವರ್ಷಗಳಲ್ಲಿ ಭಾರತ ಮತ್ತು ಬಾಂಗ್ಲಾದೇಶಗಳ ದ್ವಿಪಕ್ಷೀಯ ಸಂಬಂಧದಲ್ಲಿ ಸುವರ್ಣ ಅಧ್ಯಾಯ ಬರೆದಿದ್ದು ಹೊಸ ಆಯಾಮ ಸೃಷ್ಟಿಯಾಗಿದೆ ಎಂದು ಹೇಳಿದ್ದಾರೆ

ದೆಹಲಿಯಲ್ಲಿ ನಿನ್ನೆ ನಡೆದ ಬಿಜೆಪಿ ಸಂಸದೀಯ ಪಕ್ಷದ ಸಭೆಯ ನಂತರ ಈ ವಿಷಯ ತಿಳಿಸಿದ ಕೇಂದ್ರ ಸಚಿವ ಪ್ರಹ್ಹಾದ್ ಜೋಶಿ ಕೊರೊನಾ ಸೋಂಕನ ಬಗ್ಗೆ ಸ್ಥಳೀಯ ಮಟ್ಟದಲ್ಲಿ ಜಾಗೃತಿ ಕಾರ್ಯಕ್ರಮಗಳನ್ನು ಹೆಚ್ಚು ಮಾಡಬೇಕು ಪಕ್ಷದ ಸಂಸದರು ವಾರಾಂತ್ಯಗಳಲ್ಲಿ ತಮ್ಮ ಕ್ಷೇತ್ರಗಳಿಗೆ ತೆರಳಿ ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕು ಎಂದು ಪ್ರಧಾನಿ ಸಭೆಯಲ್ಲಿ ಸೂಚಿಸಿದ್ದಾಗಿ ತಿಳಿಸಿದರು ಮಾರಣಾಂತಿಕ ಸೋಂಕು ನಿರ್ವಹಣೆಗೆ ರಾಜ್ಯ ಸರ್ಕಾರಗಳ ಸಹಕಾರದೊಂದಿಗೆ ಕೇಂದ್ರ ಸರ್ಕಾರ ಕೈಗೊಂಡಿರುವ ಮುನ್ನೆಚ್ಚರಿಕೆ ತ್ರಮಗಳ ಬಗ್ಗೆ ಸಭೆಯಲ್ಲಿ ಆರೋಗ್ಯ ಸಚಿವ ಪರ್ಷವರ್ಧನ್ ಪ್ರಾತ್ವಜ್ಚಿಕೆಯ ಮೂಲಕ ವಿವರಿಸಿದ್ದಾಗಿ ಸಚಿವ ಪ್ರಹ್ಲಾದ್ ಜೋಶ ತಿಳಿಸಿದರು

ಕೊರೋನಾ ವೈರಸ್ ಕುರಿತು ಎದುರಾಗಿರುವ ಸವಾಲುಗಳನ್ನು ನಿಭಾಯಿಸಲು ಸಮನ್ನಯತೆಯ ಪ್ರಯತ್ನಗಳು ಅಗತ್ಯವಾಗಿವೆ ಕೊರೋನಾ ವೈರಸ್ ಕೇವಲ ಆರೋಗ್ಲದ ಮೇಲಷ್ಲೇ ಪರಿಣಾಮ ಬೀರಿಲ್ಲ ಜಾಗತಿಕ ಆರ್ಥಿಕ ಪರಿಸ್ಥಿತಿಯ ಮೇಲೂ ಪ್ರತಿಕೂಲ ಪರಿಣಾಮ ಬೀರಿದೆ ಎಂದು ನರೇಂದ್ರ ಮೋದಿ ಹೇಳಿದ್ದಾರೆ ಕೊರೋನಾ ವೈರಸ್ ಸಮಸ್ಥೆ ನಿವಾರಣೆಗಾಗಿ ಸಾರ್ಕ್ ರಾಷ್ಷಗಳ ಸದಸ್ಯರೊಂದಿಗೆ ತಾವು ವಿಡಿಯೋ ಸಂವಾದ ನಡೆಸಿದ್ದನ್ನು ಪ್ರಧಾನಮಂತ್ರಿ ಅವರು ಇದೇ ಸಂದರ್ಭದಲ್ಲಿ ಪ್ರಸ್ತಾಪಿಸಿದರು

ಇದರಿಂದ ಜಾಗತಿಕವಾಗಿ ಅನುಕೂಲವಾಗಲಿದೆ ಎಂದು ಹೇಳಿದ್ದಾರೆ

ಈ ಅಧಿಕಾರಿಗಳನ್ನು ವಿವಿಧ ರಾಜ್ಯಗಳಿಗೆ ನಿಯೋಜನೆ ಮಾಡುತ್ತಿದ್ಲು ಇವರು ರಾಜ್ಯ ಸರ್ಕಾರಗಳ ಜತೆ ಸಮನ್ನಯತೆಯಿಂದ ಸೋಂಕು ನಿಯಂತ್ರಣ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಲಿದ್ದಾರೆ ಎಲ್ಲಾ ಅಧಿಕಾರಿಗಳಿಗೆ ಇಂದು ತರಬೇತಿ ಕಾರ್ಯಕ್ರಮ ಏರ್ಪಡಿಸಲಾಗಿದೆ

ಎಲ್ಲಾ ಖಾಸಗಿ ರೋಗ ಪತ್ತೆ ಕೇಂದ್ರಗಳು ಕೊರೋನಾ ವೈರಸ್ ಸೋಂಕು ಪತ್ತೆ ಮಾಡುವ ಪರೀಕ್ಷೆಗೆ ಯಾವುದೇ ಶುಲ್ತ ವಿಧಿಸಬಾರದು ಉಚಿತವಾಗಿ ರೋಗಪತ್ತೆ ಮಾಡಬೇಕು ಎಂದು ಮನವಿ ಮಾಡಿದ್ದಾರೆ

ಕಮಲ್ನಾಥ್ ಸರ್ಕಾರ ಕಳೆದ ಸೋಮವಾರ ಎಸ್ ಆರ್ ಮೊಹಂತಿ ಬದಲಿಗೆ ಗೋಪಾಲ ರೆಡ್ಡಿ ಅವರನ್ನು ರಾಜ್ಯ ಮುಖ್ಯ ಕಾರ್ಯದರ್ಶಿಯನ್ನಾಗಿ ನೇಮಕ ಮಾಡಿ ಆದೇಶ ಹೊರಡಿಸಿತ್ತು ಮಧ್ಯಪ್ರದೇಶದ ಮಹಿಳಾ ಆಯೋಗ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ರಾಜ್ಯ ಯುವ ಆಯೋಗ ಮತ್ತು ಸಾರ್ವಜನಿಕ ಸೇವಾ ಆಯೋಗದಂತಹ ಸಾಂವಿಧಾನಿಕ ಸಂಸ್ಥೆಗಳ ಮುಖ್ಖಸ್ಥರನ ನೇಮಕ ಮಾಡಿದೆ ಕೊರೊನಾ ವೈರಸ್ ಸೋಂಕು ತಡೆಗಟ್ಟಲು ಮುಂಜಾಗ್ರತಾ ಕ್ರಮವಾಗಿ ಕೇಂದ್ರಾಡಳಿತ ಪ್ರದೇಶವಾದ ಜಮ್ಗು ಮತ್ತು ಕಾಶ್ಮೀರಕ್ಕೆ ವಿದೇಶಿ ಪ್ರವಾಸಿಗರ ಪ್ರವೇಶವನ್ನು ನಿರ್ಬಂಧಿಸಲಾಗಿದೆ ಲೆಪ್ಟಿನೆಂಟ್ ಗವರ್ನರ್ನ ಸಲಹೆಗಾರ ಬಸೇರ್ ಅಹಮದ್ ಖಾನ್ ಆದೇಶ ಹೊರಡಿಸಿದ್ದಾರೆ ಕಾಶ್ಮೀರ ಮತ್ತು ಜಮ್ಮವಿನ ಪ್ರವಾಸೋದ್ಯಮ ಕಾರ್ಯದರ್ಶಿ ಪ್ರವಾಸೋದ್ಯಮ ನಿರ್ದೇಶಕರು ಹಾಗೂ ಜಿಲ್ಲಾಧಿಕಾರಿಗಳಿಗೆ ಈ ಸಂಬಂಧ ಸೂಕ್ತ ನಿರ್ದೇಶನ ನೀಡಲಾಗಿದೆ ಕೊರೋನಾ ವೈರಸ್ ಸಾಂಕ್ರಾಮಿಕ ರೋಗ ಎಂದು ಘೋಷಿಸಿರುವ ಬಿಹಾರ ಸರ್ಕಾರ ವಿಶೇಷ ಅಧಿಕಾರದ ಮೂಲಕ ಇದನ್ನು ನಿಯಂತ್ರಿಸಲು ತೀರ್ಮಾನಿಸಿದೆ